ಭಾರತ ಆಸಿಯಾನ್ ದೇಶಗಳ ಬಾಂಧವ್ಯದ ಪ್ರಗತಿ ಪರಿಶೀಲನೆ ನಡೆಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಥೈಲ್ಯಾಂಡ್ ಪ್ರಧಾನಿ ಜನರಲ್ ಪ್ರಯುತ್ ಚಾನ್ ಓ ಚಾ ಹಾಗೂ ಇಂಡೋನೇಷ್ಯಾದ ಅಧ್ಯಕ್ಷ ಕಾಕೋ ವಿಡೋಡೊ ಮ್ಯಾನ್ಮಾರ್ನ ಕೌನ್ಸಿಲರ್ ಅಂಗ್ ಸಾನ್ ಸೂಕಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿದ್ದಾರೆ ಆದಿತ್ಯಾ ಬಿರ್ಲಾ ಗ್ರೂಪ್ನ ಸ್ವರ್ಣ ಮಹೋತ್ಸವ ಸಮಾರಂಭದಲ್ಲೂ ಮೋದಿ ಅವರು ಪಾಲ್ಗೊಳ್ಳಲಿದ್ದಾರೆ

ಆದಿತ್ಯಾ ಬಿರ್ಲಾ ಗ್ರೂಪ್ನ ಅಧ್ಯಕ್ಷ ಕುಮಾರ ಮಂಗಳಂ ಬಿರ್ಲಾ ಆಕಾಶವಾಣಿಯೊಂದಿಗೆ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದಲ್ಲಿ ಬಂಡವಾಳ ಆಕರ್ಷಿಸಲು ಕೈಗೊಂಡಿರುವ ತ್ರಮಗಳನ್ನು ಸ್ವಾಗತಿಸುವುದಾಗಿ ಹೇಳಿದರು ಭಾರತದ ವಿದೇಶಾಂಗ ನೀತಿಯಲ್ಲಿ ಅದರಲ್ಲೂ ಪೂರ್ವದಲ್ಲಿ ಸಕ್ರಿಯ ನೀತಿಯಲ್ಲಿ ಆಸಿಯಾನ್ ಒಕ್ಕೂಟಕ್ಕೆ ಸಂಬಂಧಿಸಿದ ಕೃಂಗಸಭೆಗಳು ಅತ್ಯಂತ ಮಹತ್ವದ್ದು ಎಂದು ನಮ್ಮ ಆಕಾಶವಾಣಿ ಬಾತ್ಮೀದಾರರು ಹೇಳಿದ್ದಾರೆ

ಸಿಕ್ಕಿಂ ರಾಜ್ಯಪಾಲ ಗಂಗಾಪ್ರಸಾದ್ ಮುಖ್ಯಮಂತ್ರಿ ಪಿ

ತಮಾಂಗ್ ಪಾಲ್ಗೊಳ್ಳಲಿರುವ ಸಮಾರಂಭದಲ್ಲಿ ಸಿಕ್ಕಿಂ ವಿಶ್ವವಿದ್ದಾಲಯದ ಕುಲಪತಿ ಲೆಫ್ಟಿನೆಂಟ್ ಜನರಲ್ ಡಿ

ಹೆಚ್ಚುತ್ತಿರುವ ಬೇಡಿಕೆಗನುಗುಣವಾಗಿ ವೈದ್ಯಕೀಯ ಒಬ್ಬಂದಿಯನ್ನು ಪೂರೈಸಲು ವೈದ್ಯಕೀಯ ಕಾಲೇಜುಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಕೇಂದ್ರ ಸರ್ಕಾರ ಜಿಲ್ಲೆಗೊಂದರಂತೆ ವೈದ್ಯಕೀಯ ಕಾಲೇಜು ಸ್ಥಾಪನೆಯ ಘೋಷಣೆ ಮಾಡಿದ್ದರೂ ಇನ್ನಷ್ಟು ಕಾಲೇಜುಗಳ ಅಗತ್ಯವಿದೆ ಎಂದು ಉಪ ರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಹೇಳಿದ್ದಾರೆ

ಜನರ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಆದ್ಯತೆ ನೀಡಲಾಗಿದೆ

ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಮೂಲ ಸೌಕರ್ಯಗಳ ಕೊರತೆಯಿದ್ದು ವೈದ್ಯರು ರೋಗಿಗಳ ಅನುಪಾತನದಲ್ಲಿ ವ್ಯತ್ಯಾಸವಿದೆ

ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಹತ್ತು ರೋಗಿಗಳಿಗೆ ಒಬ್ಬ ವೈದ್ಯ ಇರಬೇಕಾಗಿದೆ ಹೊಸದಾಗಿ ಈ ಕ್ಷೇತ್ರಕ್ಕೆ ಬರುವ ವೈದ್ಯಕೀಯ ಸಿಬ್ಬಂದಿ ಈ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಸಿದ್ಧರಾಗಬೇಕು ಸೇವಾ ಮನೋಭಾವವನ್ನು ಹೊಂದಿ ಜನ ಸಾಮಾನ್ಯರಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯ ಮಾಡಬೇಕು ಎಂದರು ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ವಿವಿಧ ಯೋಜನೆಗಳ ಮೂಲಕ ಜನರ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕ ಹೆಚ್ಚನ ಆದ್ದತೆ ನೀಡುತ್ತಿದೆ

ಸದೃಢ ಭಾರತದ ನಿರ್ಮಾಣಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫಿಟ್ ಇಂಡಿಯಾ ಅಭಿಯಾನಕ್ಕೆ ಚಾಲನೆ ನೀಡಿದ್ದು ಆರೋಗ್ಕ ಭಾರತ ನಿರ್ಮಾಣಕ್ಕೆ ಇದು ಅತ್ಯಗತ್ಯ ಎಂದು ಅವರು ಹೇಳಿದರು

ಮಹಾರಾಷ್ಟ ಉಸ್ತುವಾರಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ನಡೆದ ಸಂಪುಟ ಉಪಸಮಿತಿ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ

ಅಧಿಕಾರಿಗಳು ಸೂಕ್ತ ಪರಿಶೀಲನೆ ನಡೆಸಿ ಅರ್ಹರಿಗೆ ಪರಿಹಾರ ವಿತರಿಸುವಂತೆ ಮುಖ್ಯಮಂತ್ರಿ ಆದೇಶಿಸಿದ್ದಾರೆ ಸುದ್ದಿಗಾರೊಂದಿಗೆ ಮಾತನಾಡಿದ ದೇವೇಂದ್ರ ಫಡ್ನವೀಸ್ ಹೆಚ್ಚನ ನೆರವಿಗಾಗಿ ಕೇಂದ್ರಕ್ಕೆ ಮನವಿ ಮಾಡುತ್ತಿದ್ದು ತಕ್ಷಣದ ಪರಿಹಾರ ಕಾರ್ಯಗಳಿಗೆ ಲಭ್ಯವಿರುವ ಆರ್ಥಿಕ ಸಂಪನ್ಮೂಲಗಳನ್ನು ಬಳಕೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು

ಈ ಕುರಿತು ಟ್ವೀಟ್ ಮಾಡಿರುವ ಅವರು ದೇಶದ ಎಲ್ಲಾ ಪೊಲೀಸ್ ಕಾಣೆಗಳಲ್ಲಿ ಮಹಿಳಾ ಸಹಾಯವಾಣಿ ಕೇಂದ್ರ ಸ್ಥಾಪಿಸುವುದಾಗಿಯೂ ಅವರು ಸ್ವಷ್ಟಪಡಿಸಿದ್ದಾರೆ ಕೇಂದ್ರದ ಈ ಕ್ರಮದಿಂದ ಮಹಿಳೆಯರ ರಕ್ಷಣೆಯನ್ನು ಬಲಗೊಳಿಸಿದಂತಾಗಲಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಅವರ ಸಹಕಾರದಿಂದ ಈ ಕ್ರಮಗಳು ತ್ವರಿತವಾಗಿ ಅನುಷ್ಟಾನಗೊಳ್ಳುತ್ತಿವೆ ಎಂದು ಹೇಳಿದ್ದಾರೆ ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆ ವಿಚಾರದಲ್ಲಿ ದೀರ್ಘಕಾಲೀನ ಕ್ರಮಗಳು ಅಗತ್ಯವಿದೆ

ಪೂರ್ಣ ಪ್ರಮಾಣದ ಹಣವನ್ನು ಕೇಂದ್ರವೇ ಭರಿಸಲಿದೆ ಎಂದು ಸ್ಕತಿ ಇರಾನಿ ತಿಳಿಸಿದ್ದಾರೆ

ಶಾಂಘೈ ಸಹಕಾರ ಸಂಘಟನೆಯೊಂದಿಗೆ ಭೂಕಂಪ ಪತ್ತೆ ವಿಧಾನ ಮತ್ತು ಪರಿಹಾರ ಕೈಗೊಳ್ಳುವ ಸಂಬಂಧದ ತಂತ್ರಜ್ಞಾನ ಮತ್ತು ತಾಂತ್ರಿಕ ಅನುಭವಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ಸಲುವಾಗಿ ಈ ಜಂಟ ಅಭ್ಣಾಸ ನಡೆಸಲಾಗುತ್ತಿದೆ ಸಹಕಾರ ಸಂಘಟನೆಯ ದೇಶಗಳಾದ ಚೀನಾ ಭಾರತ ಕಜಕಿಸ್ತಾನ ಕಿರ್ಗಿಸ್ತಾನ ಪಾಕಿಸ್ತಾನ ರಷ್ಯಾ ತಜಕಿಸ್ತಾನ ಮತ್ತು ಉಜ್ಜೇಕಿಸ್ತಾನ ರಾಷ್ಟಗಳ ತಜ್ಜರು ಪಾರ್ಗೊಳ್ಳಲಿದ್ದಾರೆ

ಲಡಾಕ್ನಲ್ಲಿ ಕಾರ್ಗಿಲ್ ಮತ್ತು ಲೇಹ್ ಜಿಲ್ಲೆಗಳದ್ದು ಉಳದ ಜಿಲ್ಲೆಗಳು ಜಮ್ನು ಮತ್ತು ಕಾಶ್ಸೀರಕ್ಕೆ ಸೇರಿವೆ ಲಡಾಕ್ನ ನೂತನ ಲೆಫ್ಟಿನೆಂಟ್ ಗೌರ್ನರ್ ಆರ್

ಮಾಥೂರ್ ನಿನ್ನೆ ಗೃಹ ಸಚಿವ ಅಮಿತ್ ಷಾ ಅವರನ್ನು ಭೇಟಿಯಾಗಿ ಲಡಾಕ್ನಲ್ಲಿನ ಪರಿಸ್ಹಿತಿ ಕುರಿತಂತೆ ಸಮಾಲೋಚನೆ ನಡೆಸಿದರು

ಚಾತ್ ಹಬ್ಬದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಕೋರಿದ್ದಾರೆ ಸೂರ್ಯದೇವ ತನ್ನ ಚೈತನ್ಥದಿಂದ ಎಲ್ಲರ ಬದುಕನ್ನು ಬೆಳಗಲಿ ಹಾಗೂ ದೇಶ ಮತ್ತಷ್ಟು ಸಾಧನೆ ಮತ್ತು ಸಮೃದ್ದಿಯತ್ತ ಮುನ್ನಡೆಯಲಿ ಎಂದು ಪ್ರಧಾನಮಂತ್ರಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಈ ತಿಂಗಳು ಗೋವಾದಲ್ಲಿ ನಡೆಯಲಿರುವ ಭಾರತದ ಅಂತಾರಾಷ್ಷೀಯ ಚಲನ ಚಿತ್ರೋತ್ಸವದ ಸ್ವರ್ಣ ಮಹೋತ್ಲವದ ಐಕಾನ್ ಆಫ್ ದಿ ಇಂಡಿಯಾ ಇಂಟರ್ ನ್ಯಾಷನಲ್ ಫಿಲಂ ಫೆಬ್ಬವಲ್ ಗೋಲ್ವನ್ ಜೂಬಿಲಿ ವಿಶೇಷ ಪ್ರಶಸ್ತಿಯನ್ನು ಹೆಸರಾಂತ ಚಿತ್ರನಟ ರಜನಿಕಾಂತ್ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದು ದೆಹಲಿಯಲ್ಲಿ ನಿನ್ನೆ ಸಮಾಚಾರ ಮತ್ತು ಪ್ರಸಾರ ಖಾತೆಯ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ

ವಿರಾಟ್ ಕೊಹ್ಲಿ ಅವರಿಗೆ ವಿಶ್ರಾಂತಿ ನೀಡಲಾಗಿದೆ

ಅವರು ಟೂರ್ನಿಯಿಂದ ಹೊರಗುಳಿದಿದ್ದಾರೆ ಆರಂಭಿಕ ಆಟಗಾರ ತಮೀಮ್ ಇಕ್ಲಾಲ್ ಅವರನ್ನು ಸಹ ತಂಡದಿಂದ ಕೈಬಿಡಲಾಗಿದೆ ಕ್ರಿಕೆಟ್ ಪಂದ್ಯದ ವೀಕ್ಷಕ ವರಣೆಯನ್ನು ಆಕಾಶವಾಣಿ ಪ್ರಸಾರ ಮಾಡಲಿದೆ

ಎಫ್ಎಂ ರೈನ್ ಬೋ ಹಾಗೂ ಹೆಚ್ಚುವರಿ ತರಾಂಗಾಂತರಗಳಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವೀಕ್ಷಕ ವಿವರಣೆಯನ್ನು ಆಲಿಸಬಹುದಾಗಿದೆ